ಸಾರ್ವಜನಿಕ ಕ್ಷೇತ್ರದ ಬ್ಲಾಂಕ್ಗಳ ವಿಲೀನದಿಂದಾಗಿ ಉದ್ಲೋಗ ಕಡಿತವಾಗುವುದಿಲ್ಲ ನಿರ್ಮಲಾ ಒೕತಾರಾಮನ್

ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಬ್ಯಾಂಕುಗಳನ್ನು ಮುಚ್ಚುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿಲ್ಲ ಸರ್ಕಾರದ ತೀರ್ಮಾನದಿಂದ ಉದ್ಯೋಗ ಕಡಿತವಾಗುತ್ತದೆ ಎಂಬ ವರದಿಗಳು ತಪ್ಪು ಗ್ರಹಿಕೆ ಇಂದ ಕೂಡಿದೆ

ಬ್ಲಾಂಕುಗಳ ಪುನಶ್ಲೇತನಕ್ಕೆ ಕೇಂದ್ರ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು

ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಲಾದ ಕಾರ್ಯಕ್ರಮಗಳು ಫಲ ನೀಡಲು ಆರಂಭಿಸಿವೆ ಎಂದರು

ದೇಶದ ಎರಡನೇ ಚಂದ್ರಯಾನ ನೌಕೆಯ ಕಾರ್ಯಾಚರಣೆಯ ನಂತರ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಚಂದ್ರನ ಪರಿಧಿ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ತಲುಪಲು ಸನ್ನದ್ದವಾಗಿದೆ

ಅಲ್ಲಿನ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಲಿದೆ ಚಂದ್ರನಲ್ಲಿರುವ ತಾಪಮಾನ ಸೇರಿದಂತೆ ಎಲ್ಲಾ ವಿವರಗಳನ್ನು ಚಂದ್ರಯಾನ ನೌಕೆಯಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಮಾಹಿತಿಯನ್ನು ಕೇಂದ್ರ ಬಿಂದುಗೆ ರವಾನಿಸಲಿದೆ ಎಂದು ಇಸ್ತೋ ತಿಳಿಸಿದೆ

ಜಮ್ಮುವಿನ ಪೂಂಚ್ ಜಿಲ್ಲೆಯ ಭಾರತೀಯ ಗಡಿಯ ಮುಂಚೂಣಿ ನೆಲೆಗಳು ಮತ್ತು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಪಡೆಗಳು ಅಪ್ರಚೋದಿತ ಮತ್ತು ಮನಸೋ ಇಜ್ದೆ ಗುಂಡಿನ ದಾಳಿ ನಡೆಸಿವೆ ಇಂದು ಮಧ್ವಾಹ್ನ ಒಂದು ಗಂಟೆ ಸುಮಾರಿಗೆ ಪಾಕಿಸ್ತಾನ ಪಡೆಗಳು ಸಣ್ಣ ಅಸ್ತಗಳ ಮೂಲಕ ದಾಳಿ ನಡೆಸಿವೆ ಎಂದು ರಕ್ಷಣಾ ಸಚಿವಾಲಯದ ವಕ್ತಾರರು ಆಕಾಶವಾಣಿಗೆ ತಿಳಿಸಿದ್ದಾರೆ ಪಾಕ್ ದಾಳಿಗೆ ಭಾರತೀಯ ಸೇನಾಪಡೆ ತಕ್ಷ ಶ್ರತ್ಯುತ್ತರ ನೀಡಿದ್ದು ಗುಂಡಿನ ಚಕಮಕಿ ಈಗಲೂ ಮುಂದುವರೆದಿದೆ ಆದರೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ ಕೇಂದ್ರಾಡಳಿತ ಪ್ರದೇಶ ದಾದರ್ ಮತ್ತು ನಾಗರ್ ಹವೇಲಿಯ ಕೇಂದ್ರ ಭಾಗವಾದ ಸಿಲ್ವಾಸ ಬಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಲವಾರು ಅಭಿವೃದ್ದಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದರು

ಶಾಲಾ ಮಕ್ಕಳಿಗೆ ಮಧ್ವಾಹ್ನದ ಬಿಸಿಯೂಟ ಪೂರೈಸುವ ಸಂಚಾರಿ ವಾಹನಕ್ಕೂ ಅವರು ಹಸಿರು ನಿಶಾನೆ ತೋರಿದರು ಬಳಿಕ ಯೂಥ್ ಹಾಸ್ಸೆಲ್ ಉದ್ಘಾಟಿಸಿದ ಅವರು ಕೈಗಾರಿಕೆ ಮತ್ತು ನಿರ್ಮಾಣ ವಲಯದ ಕಾರ್ಮಿಕರಿಗಾಗಿ ರಿಯಾಯಿತಿ ದರದಲ್ಲಿ ಪೌಷ್ಠಿಕ ಉಪಹಾರ ಮತ್ತು ಊಟ ವಿತರಿಸುವ ಯೋಗಿ ಪ್ರಸಾದ ಯೋಜನೆಗೂ ಚಾಲನೆ ನೀಡಿದರು

ವೆಂಕಯ್ಕ ನಾಯ್ದ ಆಂಧ್ರಪ್ರದೇಶದ ಓಬುಲಾವರಿಪಲ್ಲಿಯಲ್ಲಿ ಲೋಕಾರ್ಪಣೆ ಮಾಡಿದರು ವೆಂಕಟಾಚಲಂ ಮತ್ತು ಓಬುಲಾವರಿಪಲ್ಲಿ ನಡುವೆ ಸಂಚರಿಸುವ ವಿದ್ಯುತ್ ಚಾಲಿತ ರೈಲು ಸೇವೆಗೂ ಅವರು ಪಸಿರು ನಿಶಾನೆ ತೋರಿದರು

ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಭಗತ್ಸಿಂಗ್ ಕೊಪ್ಕಾರಿ ಅವರನ್ನು ಮಹಾರಾಷ್ಟದ ರಾಜ್ಯಪಾಲರಾಗಿ ಕೇಂದ್ರದ ಮಾಜಿ ಸಚಿವ ಆರಿಫ್ ಮೊಹ್ಮಮದ್ ಖಾನ್ ಅವರನ್ನು ಕೇರಳ ರಾಜ್ಯಪಾಲರನ್ನಾಗಿ ಕೇಂದ್ರದ ಇನ್ನೋರ್ವ ಮಾಜಿ ಸಚಿವ ಬಂಡಾರು ದತ್ತಾತ್ರೇಯ ಅವರನ್ನು ಹಿಮಾಚಲ ಪ್ರದೇಶದ ಕಲ್ರಾಜ್ ಮಿಶ್ರಾ ಅವರನ್ನು ರಾಜಸ್ತಾನದ ನೂತನ ರಾಜ್ಙಪಾಲರನ್ನಾಗಿ ಹಾಗೂ ತಮಿಳ್ಸಾಯಿ ಸೌಂದರರಾಜನ್ ಅವರನ್ನು ತೆಲಂಗಾಣದ ರಾಜ್ಙಪಾಲರನ್ನಾಗಿ ರಾಷ್ಟಪತಿ ಅವರು ನೇಮಕ ಮಾಡಿ ಇಂದು ಆದೇಶ ಹೊರಡಿಸಿದ್ದಾರೆ ದೇಶದ ಪ್ರಸ್ತ ಆರ್ಥಿಕ ಪರಿಸ್ಥಿತಿ ಕಳವಳಕಾರಿಯಾಗಿದೆ ಎಂದು ಮಾಜಿ ಪ್ರಧಾನಿ ಡಾ ಮನ್ಮೋಹನ್ ಸಿಂಗ್ ಹೇಳಿದ್ದಾರೆ

ಈ ಕುರಿತು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿರುವ ಡಾ ಮನ್ಮೋಹನ್ ಸಿಂಗ್ ದೇಶದ ರೈತರು ಯುವಕರು ಕಾರ್ಮಿಕರು ಉದ್ದಿಮೆದಾರರು ಸಣ್ಣ ಸಣ್ಣ ವಲಯಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಅವರು ಸಲಹೆ ಮಾಡಿದ್ದಾರೆ ಡಾ ಸಿಂಗ್ ಅವರ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ ಹಿಂದಿನ ಯುಪಿಎ ಸರ್ಕಾರದ ಆಡಳಿತದಿಂದಾಗಿ ಜನತೆ ಇನ್ನು ಸಮಸ್ಥೆ ಎದುರಿಸುವಂತಾಗಿದೆ ಎಂದು ಬಿಜೆಪಿ ವಕ್ತಾರ ಶಹನವಾಜ್ ಹುಸೇನ್ ಹೇಳಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಇಡೀ ಜಗತ್ತಿನಲ್ಲಿ ಆರ್ಥಿಕ ಪರಿಸ್ಕಿತಿ ಅಷ್ಟೇನೂ ಆಶಾದಾಯಕವಾಗಿಲ್ಲ ಆದರೆ ಭಾರತ ಉತ್ತಮ ಸ್ಥಿತಿಯಲ್ಲಿದೆ ಎಂದು ತಿಳಿಸಿದ್ದಾರೆ

ಬ್ಚಾತ ಕೊಳಲು ವಾದಕ ಗುರುವಾಯೂರ್ ಜಿ ಎಸ್

ಆರ್ ಮಹಾಲಿಂಗಂ ಅವರ ಜೋಡಿ ಕೊಳಲು ನುಡಿಸುತ್ತಿದ್ದ ಕೃಷ್ಣನ್ ದೆಂಗಳೂರಿನಲ್ಲಿಂದು ನಿಧನ ಹೊಂದಿದರು

ಕೃಷ್ಣನ್ ಕೇರಳದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದರು